ತಮಿಳುನಾಡಿನ ಮಾಮಲ್ಲಮರಂನಲ್ಲಿ ಇಂದು ಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಪ್ರಕ್ಷೇಕ ಅನೌಪಚಾರಿಕ ಮಾತುಕತೆ ಭಾರತ ಮತ್ತು ಚೀನಾ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳೆಂದು ಪ್ರಧಾನಿ ಮೋದಿ ಬಣ್ಣನೆ

ವಿಶ್ವ ಮಹಿಳೆಯರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮೇರಿಕೋಮ್ಗೆ ಕಂಚಿನ ಪದಕ

ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಚೀನಾ ರಾಷ್ಟಾಧ್ಯಕ್ಷ ಶಿ ಜಿನ್ಪಿಂಗ್ ಮಾತುಕತೆ ಆರಂಭಿಸಿದ್ದಾರೆ ಉಭಯ ನಾಯಕರು ಅಂದಾಜು ಒಂದು ತಾಸು ಕಾಲ ನಡೆಸಿದ ಪ್ರಕ್ಶೇಕ ಮಾತುಕತೆಯಲ್ಲಿ ಪ್ರಸ್ತುತ ಎರಡು ದೇಶಗಳ ನಡುವಣ ಭೂ ಪ್ರದೇಶ ಕುರಿತ ರಾಜಕೀಯ ವಿದ್ಯಮಾನದ ವಿಷಯವೂ ಪ್ರಾಮುಖ್ಯ ಪಡೆದುಕೊಂಡಿದೆ ಸಾಗರ ತೀರದಲ್ಲಿರುವ ತಾಜ್ ಐಷಾರಾಮಿ ಪೊಟೇಲ್ನ ಅಂಗಳದಲ್ಲಿ ಆರಾಮದಾಯಕ ವಾತಾವರಣದಲ್ಲಿ ಉಭಯ ನಾಯಕರು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು ಈಗ ಮೋದಿ ಮತ್ತು ಜಿನ್ಪಿಂಗ್ ನೇತೃಕ್ಷದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಯುತ್ತಿದ್ದು ವಿದೇಶಾಂಗ ವ್ನವಹಾರಗಳ ಸಚಿವ ಎಸ್ ಜಯಶಂಕರ್ ಮತ್ತು ರಾಷ್ಷೀಯ ಭದ್ರತೆ ಸಲಹೆಗಾರ ಅಜಿತ್ ಡೊವಾಲ್ ಅವರೂ ಸಪ ಉಪಸ್ಥಿತರಿದ್ದಾರೆ ನಿಯೋಗ ಮಟ್ಟದ ಮಾತುಕತೆಗಳ ಪ್ರಾರಂಭದಲ್ಲಿ ಪ್ರಧಾನಮಂತ್ರಿ ಮೋದಿ ಭಾರತ ಮತ್ತು ಚೀನಾ ನಡುವೆ ಮರಾತನ ಕಾಲದಿಂದಲೂ ಉತ್ತಮ ಸಂಬಂಧವಿದ್ದು ಉಭಯ ದೇಶಗಳು ವಿಶ್ವದಲ್ಲಿ ಪ್ರಮುಖ ಆರ್ಥಿಕ ಶಕ್ತಿಗಳನ್ನಿಸಿದ್ದವು ಎರಡೂ ದೇಶಗಳು ಈಗ ಮತ್ತೆ ಅದೇ ಸ್ಥಾನವನ್ನು ಮರಳಿ ಪಡೆಯುವತ್ತ ಮುನ್ನಡೆದಿವೆ ಎಂದು ಹೇಳಿದರು ಚೀನಾದ ವುಷಾನ್ನಲ್ಲಿ ನಡೆದ ಅನೌಪಚಾರಿಕ ಶ್ವಂಗಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಾಗದಂತೆ ವಿವಾದಗಳನ್ನು ಸ್ನೇಹರ್ಮೂರ್ಣವಾಗಿ ಬಗೆಹರಿಸಿಕೊಳ್ಳುವ ಬಗ್ಗೆ ಉಭಯ ದೇಶಗಳು ನಿರ್ಧರಿಸಿದ್ದವು ಎಂದರು ಮಾಮಲ್ಲಮರಂನಲ್ಲಿ ನಡೆದಿರುವ ಈ ಐಹಿಹಾಸಿಕ ಶ್ವಂಗಸಭೆ ವಿದೇಶಿ ಅತಿಥಿಗಳಿಗೆ ಪ್ರಧಾನಮಂತ್ರಿ ಮೋದಿ ಅವರು ಆಯೋಜಿಸಿರುವ ಜಿತಣಕೂಟದೊಂದಿಗೆ ಮುಕ್ತಾಯವಾಗಲಿದೆ ಶ್ಯಂಗಸಭೆಯ ಮೊದಲ ದಿನವಾದ ನಿನ್ನೆ ಮಾಮಲ್ಲಪುರಂನಲ್ಲಿರುವ ಪಲ್ಲವ ದೊರೆಗಳ ಕಾಲದ ಐತಿಹಾಸಿಕ ಮತ್ತು ಬೃಹತ್ ಸ್ಮಾರಕಗಳಿಗೆ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನು ಸ್ವತಃ ಕರೆದೊಯ್ದ ಪ್ರಧಾನಿ ಮೋದಿ ಅಲ್ಲಿಯ ಶಿಲ್ಪಕಲಾಕೃತಿಗಳಿಗೆ ಸಂಬಂಧಿಸಿದ ಪೌರಾಣಿಕ ಮತ್ತು ಐತಿಹಾಸಿಕ ಮಾಹಿತಿಯನ್ನು ವಿವರಿಸಿದರು ಸಾರ್ವಜನಿಕ ಸ್ಥಳಗಳು ಸ್ವಚ್ಚ ಮತ್ತು ಉತ್ತಮ ರೀತಿಯಲ್ಲಿರುವಂತೆ ನೋಡಿಕೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಜನಶೆಗೆ ಮನವಿ ಮಾಡಿದ್ದಾರೆ ಅವರು ಟ್ಷೀಟ್ ಸಂದೇಶವೊಂದನ್ನು ನೀಡಿ ಆರೋಗ್ಯವಾಗಿ ಮತ್ತು ದ್ವಢಕಾಯದಾಗಿರುವಂತೆ ಜನತೆಗೆ ಸಲಹೆ ಮಾಡಿದ್ದಾರೆ ತಮಿಳುನಾಡಿನ ಮಾಮಲ್ಲಪುರಂನ ಸುಂದರ ಕಡಲತೀರದಲ್ಲಿ ಪ್ರಧಾನಮಂತ್ರಿಗಳು ಇಂದು ಬೆಳಗ್ಗೆ ಸುಮಾರು ಅರ್ಧ ತಾಸು ಸ್ವಚ್ಚತಾ ಕಾರ್ಯ ನಡೆಸಿದರು

ಅತ್ಯಂತ ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಜನರಿಗೆ ಎಲ್ಲಾ ಮಾಹಿತಿ ದೊರೆಯುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ

ಪ್ರಧಾನಮಂತ್ರಿಗಳ ಕಾರ್ಯಾಲಯದ ರಾಜ್ಜ ಸಚಿವ ಡಾ ಜಿತೇಂದ್ರಸಿಂಗ್ ಮಾತನಾಡಿ ಯಾವುದೇ ಮಾಹಿತಿ ಪಡೆಯಲು ಈಗ ಸರ್ಕಾರಿ ಕಚೇರಿಗಳ ಕೆಲಸದ ವೇಳೆಯನ್ನೇ ಅವಲಂಬಿಸಬೇಕಾಗಿಲ್ಲ

ಮುಂಬೈನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದೇಶದ ಪಕ್ಷದೊಂದಿಗೆ ನಮ್ಮ ಆಂತರಿಕ ವಿಷಯವನ್ನು ಚರ್ಚಿಸಬೇಕಾದ ಅಗತ್ನವೇನಿತ್ತು ಎಂದು ಕಾಂಗ್ರೆಸ್ ದೇಶದ ಜನರಿಗೆ ವಿವರಿಸಬೇಕು ಎಂದು ಆಗ್ರಹಪಡಿಸಿದರು ದೇಶದಲ್ಲಿ ಕೈಮಗ್ಗದಿಂದ ತಯಾರಿಸುವ ರತ್ನಗಂಬಳಿ ಉದ್ಯಮದ ಬೆಂಬಲಕ್ಕೆ ಮತ್ತು ಈ ನೇಕಾರು ಮತ್ತು ಕಲಾವಿದರ ಕಲ್ಲಾಣಕ್ಕೆ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಜವಳಿ ಖಾತೆಯ ಕಾರ್ಯದರ್ಶಿ ರವಿಕಮೂರ್ ಹೇಳಿದ್ದಾರೆ ವಾರಾಣಸಿಯಲ್ಲಿ ನಿನ್ನೆ ಭಾರತ ಕಾರ್ಪೆಟ್ ಎಕ್ಸ್ಮೋಗೆ ಚಾಲನೆ ನೀಡಿ ಅವರು ಮಾತನಾಡಿದರು

ಅಲ್ಲಿಯ ರಾಜಧಾನಿ ಮೊರೊನಿಯಲ್ಲಿ ಸಂಸತ್ಅನ್ನು ಉದ್ದೇಶಿಸಿ ಮಾತನಾಡಿದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು ರಕ್ಷಣೆ ಮತ್ತು ಇಂಧನ ವಲಯಗಳಲ್ಲಿ ಸಹಕಾರವೂ ಸೇರಿದಂತೆ ಪಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ರಾಷ್ಟಗಳು ಸಹಿ ಹಾಕಿರುವುದಾಗಿ ತಿಳಿಸಿದರು

ವೆಂಕಯ್ನಾಯ್ಡ ಅವರಿಗೆ ಕಾಮೊರೊಸ್ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ದ ಆರ್ಡರ್ ಆಫ್ ಗ್ರೀನ್ ಕ್ರೆಸೆಂಟ್ ನೀಡಿ ಗೌರವಿಸಲಾಯಿತು ಅಲ್ಲಿಯ ರಾಷ್ಟಾಧ್ವಕ್ಷ ಆಜಾಲಿ ಅಸೌಮನಿ ನಾಯ್ಡು ಅವರಿಗೆ ಈ ಪದಕವನ್ನು ತೊಡಿಸಿದರು ಮಹಾರಾಷ್ಷ ಮತ್ತು ಪರಿಯಾಣಗಳಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ

ಮತ್ತೊಂದೆಡೆ ಆಮ್ ಆದ್ಮಿ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ರಾಜ್ಯದ ಪರಿಸರ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಭೌತಿಕ ಮೂಲ ಸೌಕರ್ಯಗಳನ್ನು ಮನರುಜ್ಜೀವಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದೆ ಈ ಮಧ್ಯೆ

ಪರಿಯಾಣದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಕಾಲ್ತ

ಮತ್ತೊಂದೆಡೆ ಕಾಂಗ್ರೆಸ್ ನಾಯಕ ಗುಲಾಂನಬಿ ಆಜಾದ್ ಚಂಡೀಗಢ್ನಲ್ಲಿ ಮಾತನಾಡಿ ಬಿಜೆಪಿ ಸರ್ಕಾರಗಳದ್ದು ಕೆಲಸ ಕಡಿಮೆ ಪ್ರಚಾರ ಜಾಸ್ತಿ ಎಂದು ದೂರಿದರು

ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ನಾಯಕ ಡಾ